ಅಮೆರಿಕದ ಹಿತಾಸಕ್ತಿಗಳ ಮೇಲೆ ದಾಳಿ ನಡೆಸಿದಲ್ಲಿ ಇರಾನ್ ವಿನಾತಗೊಳ್ಳಲಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ

ಇಟಾಲಿಯನ್ ಮುಕ್ತ ಟೆನಿಸ್ ಪಂದ್ವಾವಳಿಯಲ್ಲಿ ಹಾಲಿ ಚಾಂಪಿಯನ್ ರಫೇಲ್ ನಡಾಲ್ಗೆ ಮತ್ತೊಮ್ನ ಪ್ರಶಸ್ತಿಯ ಗರಿ ಫೈನಲ್ನಲ್ಲಿ ನೋವಾಕ್ ಜೊಕೋವಿಕ್ ವಿರುದ್ದ ಜಯಗಳಿಸಿದ ನಡಾಲ್

ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಚುನಾವಣಾ ಆಯೋಗದ ಉಪ ಆಯುಕ್ತ ಉಮೇಶ್ ಸಿನ್ವಾ ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಸೇರಿದಂತೆ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ

ದೆಹಲಿಯ ಚಾಂದಿನಿ ಚೌಕ್ ಕ್ಷೇತ್ರದ ಮತಗಟ್ಟೆಯೊಂದರ ಮರು ಚುನಾವಣೆ ಕೂಡಾ ನಿನ್ನೆ ನಡೆಯಿತು

ಲೋಕಸಭಾ ಚುನಾವಣೆಯ ಎಲ್ಲಾ ಹಂತಗಳ ಮತದಾನ ಹಾಗೂ ಒಡಿಶಾ ಆಂಥ ಪ್ರದೇಶ ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂ ರಾಜ್ಯ ವಿಧಾನಸಭೆಗಳಿಗೆ ನಡೆದ ಚುನಾವಣೆಯ ಮತ ಎಣಿಕೆ ಗುರುವಾರ ನಡೆಯಲಿದೆ ಮತ ಎಣಿಕೆ ವೇಳೆ ಕಾಲಕಾಲಕ್ಕೆ ಅಧಿಕೃತ ಫಲಿತಾಂಶ ಪ್ರಕಟಿಸಲು ಆಕಾಶವಾಣಿ ಎಲ್ಲಾ ಸಿದ್ದತೆ ಮಾಡಿದೆ

ಮಾದಕ ವಸ್ತು ಚಿನ್ನಾಭರಣ ಸೇರಿದಂತೆ ವಿವಿಧ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ

ಲೋಕಸಭಾ ಚುನಾವಣೆಯ ಮತಗಟ್ಟೆ ಸಮೀಕ್ಷೆಗಳು ಹೊರ ಬಿದ್ದಿದ್ದು ಬಹುತೇಕ ಸಮೀಕ್ಷೆಗಳು ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕಾರಕ್ಷೆ ಮರಳಲಿದೆ ಎಂದು ತಿಳಿಸಿವೆ

ಕೆಲವು ವಾಹಿನಿಗಳು ಎನ್ಡಿಎ ಮೈತ್ರಿಕೂಟ ಬಹುಮತ ಪಡೆಯಲು ಕೆಲವು ಸ್ಥಾನಗಳ ಕೊರತೆ ಬೀಳಲಿದೆ ಎಂದು ವಿಶ್ಲೇಷಿಸಿವೆ

ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ವಿವಿಧ ಪಕ್ಷಗಳ ರಾಜಕಾರಣಿಗಳು ತಮ್ಮ ಪ್ರಚಾರ ಭಾಷಣಗಳಲ್ಲಿ ನಾಗರಿಕರ ಸಮಸ್ಥೆಗಳು ಮತ್ತು ಸಾರ್ವಜನಿಕ ವಿಷಯಗಳಿಗೆ ಬದಲಾಗಿ ವೈಯಕ್ತಿಕ ವಾಗ್ದಾಳಿ ನಡೆಸಿರುವುದು ಖೇದಕರ ಎಂದು ಉಪರಾಷ್ಷಪತಿ ಎಂ

ಇತ್ತೀಚೆಗೆ ಕೊಸ್ಸರಿಕಾದ ಶಾಂತಿ ವಿಶ್ವವಿದ್ಯಾಲಯ ಉಪರಾಷ್ಷಪತಿ ಎಂ ವೆಂಕಯ್ಲನಾಯ್ಡು ಅವರಿಗೆ ಗೌರವ ಡಾಕ್ಲರೇಟ್ ಪ್ರದಾನ ಮಾಡಿದ ಹಿನ್ನೆಲೆಯಲ್ಲಿ ಬಂಧು ಮಿತ್ರರು ಆಯೋಜಿಸಿದ್ದ ಸನ್ನಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಾಜಕಾರಣಿಗಳು ತಾವು ಪರಸ್ಪರ ಪ್ರತಿಸ್ಪರ್ಧಿಗಳಷ್ಷೇ ಆದರೆ ಶತ್ರುಗಳಲ್ಲ ಎಂಬುದನ್ನು ಅರಿಯಬೇಕು ವಾಗ್ದಾಳ ನಡೆಸುವಾಗ ಬಳಸುವ ಪದಗಳ ಬಗ್ಗೆ ಜಾಗೃತಿ ವಹಿಸಬೇಕು ಎಂದರು ಈ ವಿಷಯ ಕುರಿತು ರಾಜಕೀಯ ಪಕ್ಷಗಳು ನಾಗರಿಕರು ಮತ್ತು ಮಾಧ್ಯಮಗಳು ಜಾಗ್ಚತಿ ವಹಿಸಬೇಕು ಎಂದು ಸಲಹೆ ನೀಡಿದ ಅವರು ಪ್ರಧಾನಮಂತ್ರಿ ಮುಖ್ಣಮಂತ್ರಿ ವಿರೋಧ ಪಕ್ಷದ ನಾಯಕ ಮತ್ತು ಇತರ ನಾಗರಿಕ ಪ್ರತಿನಿಧಿಗಳ ಸ್ಟಾನ ಗೌರವ ಕಾಪಾಡುವುದು ಅಗತ್ಯ ಎಂದು ತಿಳಿಸಿದರು ಸುದ್ದಿಯೊಂದಿಗೆ ವಿಶ್ಲೇಷಣೆಯನ್ನೂ ಸೇರಿಸಬಾರದು ಎಂದು ಮಾಧ್ಯಮಗಳಿಗೆ ಸಲಹೆ ನೀಡಿದ ಅವರು ಭಾರತ ಬಹು ಹಿಂದಿನಿಂದಲೂ ನೈತಿಕ ಮತ್ತು ನಾಗರಿಕತ್ತದ ಮೌಲ್ವಗಳನ್ನು ಕಾಪಾಡಿಕೊಂಡು ಬಂದಿದ್ದು ಈ ಕಾರಣಕ್ಕಾಗಿ ಜಾಗತಿಕ ಗೌರವ ಪಡೆದಿದೆ ಇದನ್ನು ಮುಂದುವರೆಸಿಕೊಂಡು ಹೋಗುವ ಜವಾಬ್ದಾರಿ ಎಲ್ಲರ ಮೇಲೂ ಇದೆ ಎಂದರು ಕರ್ನಾಟಕದ ಕುಂದಗೋಳ ಮತ್ತು ಚಿಂಚೋಳಿ ವಿಧಾನಸಭಾ ಕ್ಷೇತ್ರಗಳಿಗೆ ನಿನ್ನೆ ಉಪ ಚುನಾವಣೆ ನಡೆಯಿತು

ಶಾಂತಿಯುತ ಮತದಾನಕ್ಕಾಗಿ ಬಿಗಿ ಭದ್ರತಾ ವ್ಣವಸ್ಥೆ ಕೈಗೊಳ್ಳಲಾಗಿತ್ತು ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರು ಈ ಎರಡು ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರ ನಡೆಸಿದ್ದರು

ಈ ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ ಕಾಂಗ್ರೆಸ್ ಪಕ್ವವನ್ನು ಬೆಂಬಲಿಸಿದೆ

ಭಾರತ ಮತ್ತು ಸಿಂಗಾಪುರ ಸೇನಾ ಬಾಂಧವ್ಯ ನಿಕಟವಾಗಿದ್ದು ಪ್ರಸಕ್ತ ಜಂಟ ಸಮರಾಭ್ಯಾಸದಿಂದ ಬಾಂದವ್ಯ ಮತ್ತಪ್ಟು ಬಲಗೊಳ್ಳಲಿದೆ ಎಂದು ವಿಶ್ಲೇಷಿಸಲಾಗಿದೆ

ಅಮೆರಿಕದ ಶ್ರಬಲ ಶತ್ರು ರಾಷ್ಷ ಎಂದು ಪರಿಗಣಿಸಲಾಗಿರುವ ಇರಾನ್ ವಿರುದ್ದದ ದಾಳಿ ಕುರಿತು ಟ್ರಂಪ್ ಸಚಿವ ಸಂಪುಟದಲ್ಲಿ ಭಿನ್ನಾಭಿಪ್ರಾಯ ತಲೆದೋರಿದೆ ಎಂದು ಅಮೆರಿಕದ ಮಾಧ್ಯಮಗಳು ವರದಿ ಮಾಡಿವೆ ಟ್ರಂಪ್ ಅವರ ದೀರ್ಘಕಾಲದ ರಾಷ್ಷೀಯ ಭದ್ರತಾ ಸಲಹೆಗಾರ ಜಾನ್ ಬೋಲ್ಲನ್ ಅವರು ಇರಾನ್ ವಿರುದ್ದ ಕಠಣ ನಿಲುವು ಹೊಂದಿದ್ದರೆ ಸಂಪುಟದ ಇತರರು ಈ ನಿಲುವಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಈ ಮಧ್ಯೆ ಇರಾನ್ ವಿರುದ್ದ ಮತ್ತೊಂದು ಯುದ್ದ ನಡೆಯವ ಸಂಭವನೀಯತೆಯನ್ನು ಇರಾನ್ ವಿದೇಶಾಂಗ ಸಚಿವರು ತಳ್ಳಿಹಾಕಿದ್ದಾರೆ

ಪೋರ್ಟಲ್ನ ಮೂರನೇ ಆವೃತ್ತಿ ಇನ್ನೊಂದು ವರ್ಷದಲ್ಲಿ ಬಿಡುಗಡೆ ಯಾಗಲಿದ್ದು ಆ ಸಂದರ್ಭದಲ್ಲಿ ಕೃತಕ ಬುದ್ವಿಮತ್ತೆ ಪರಿಚಯಿಸಲಾಗುವುದು ಎಂದು ಅವರು ತಿಳಿಸಿದ್ಗಾರೆ ದ್ವಿತೀಯ ಇಂಡಿಯಾ ಓಪನ್ ಅಂತಾರಾಷ್ಸೀಯ ಬಾಕ್ಸಿಂಗ್ ಪಂದ್ನಾವಳ ಗುವಾಹತಿಯಲ್ಲಿಂದು ಆರಂಭಗೊಳ್ಳಲಿದೆ

ಇಂದು ಮೊದಲ ಸುತ್ತಿನ ಪಂದ್ಲಗಳು ನಡೆಯಲಿದ್ದು ನಾಳೆ ನಾಡಿದ್ದು ಕ್ವಾರ್ಟರ್ ಫ್ಲೆನಲ್ಸ್ ಮತ್ತು ಸೆಮಿಫ್ಲೆನಲ್ಪ್ ಪಂದ್ಯಗಳು ಜರುಗಲಿವೆ